ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೀವನ ಚರಿತ್ರೆ ಕುರಿತ ಚಲನಚಿತ್ರ ಪ್ರದರ್ಶನಕ್ಕೆ ಲೋಕಸಭಾ ಚುನಾವಣೆಗಳು ಮುಗಿಯುವವರಿಗೂ ಚುನಾವಣಾ ಆಯೋಗ ತಡೆ

ಚುನಾವಣಾ ಆಯೋಗ ಸಕಲ ಸಿದ್ದತೆ ಮಾಡಿಕೊಂಡಿದೆ

ಇಲ್ಲಿ ಕೇಂದ್ರ ಸಚಿವರಾದ ವಿ

ಸಿಂಗ್ ಸತ್ಲಪಾಲ್ ಸಿಂಗ್ ಹಾಗೂ ಮಹೇಶ್ ಶರ್ಮ ಆರ್ಎಲ್ಡಿ ಮುಖಂಡರಾದ ಅಜಿತ್ ಸಿಂಗ್ ಜಯಂತ್ ಚೌಧರಿ ಹಾಗೂ ಇಮ್ರಾನ್ ಮಸೂದ್ ಸೇರಿದಂತೆ ಪ್ರಮುಖರು ಕಣದಲ್ಲಿದ್ದಾರೆ ಉತ್ತರಾಖಂಡದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಪೈಪೋಟಿ ಏರ್ಪಟ್ಟದೆ ಕೇಂದ್ರ ಸಚಿವ ಅಜಯ್ ಟಮ್ಟಾ

ಪ್ರಮುಖರಾದ ಮಾಜಿ ಸಚಿವ ಪವನ್ ಸಿಂಗ್ ಘೋಟವಾರ್ ಗೌರವ್ ಗೊಗೋಯ್ ಕಾಂಗ್ರೆಸ್ನಿಂದ ಸ್ವರ್ಧಿಸಿದ್ದಾರೆ

ನಕ್ಕಲ್ ಪೀಡಿತ ಛತ್ತೀಸ್ಫಢದಲ್ಲಿ ನಿನ್ನೆ ದಾಳಿ ನಡೆದಿದೆ ಈ ಬಗ್ಗೆ ಭದ್ರತಾ ವ್ಲವಸ್ತೆಯನ್ನು ಚುರುಕುಗೊಳಿಸಲಾಗಿದೆ

ರಫೆಲ್ ಯುಧ್ನ ವಿಮಾನ ಜೆಟ್ ಡೀಲ್ ಖರೀದಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಮೊದಲು ನೀಡಿರುವ ತೀರ್ಪಿಗೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಪ್ರಾಥಮಿಕ ಆಕ್ಷೇಪ ಅರ್ಜಿಯನ್ನು ಸುಪ್ರಿಂ ಕೋರ್ಟ್ ತಿರಸ್ನರಿಸಿದೆ

ಮರು ಪರಿಶೀಲನಾ ಅರ್ಜಿಗೆ ಈಗಾಗಲೇ ದಿನಾಂಕ ನಿಗದಿ ಮಾಡಲಾಗಿದೆ ಎಂದು ನ್ನಾಯಪೀಠ ಸ್ವಪ್ನಪಡಿಸಿದೆ

ರಫೇಲ್ ಯುದ್ದ ವಿಮಾನ ಖರೀದಿ ಪ್ರಕರಣ ಸಂಬಂಧಿಸಿದಂತೆ ನ್ವಾಯಾಲಯ ಕೇಂದ್ರ ಸರ್ಕಾರದ ಪ್ರಾಥಮಿಕ ಆಕ್ಷೇಪಣಾ ಮನವಿಯನ್ನು ತಿರಸ್ತರಿಸುವ ಮೂಲಕ ನ್ಯಾಯಪೀಠ ನ್ಯಾಯವನ್ನು ಎತ್ತಿ ಹಿಡಿದಿದೆ ಎಂದು ಕಾಂಗ್ರೆಸ್ನ ವಕಾರ ರಂಧೀಪ್ ಸುರ್ಜೆವಾಲಾ ಪ್ರತಿಕ್ರಿಯೆಸಿದ್ಗಾರೆ ರಫೇಲ್ ಯದ್ದ ವಿಮಾನ ಪ್ರಕರಣ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ತಪ್ಪು ಮಾಡಿದ ಎಂಬ ಅಂಶವನ್ನು ನ್ಲಾಯಪೀಠ ಪರೋಕ್ಷವಾಗಿ ಉಲ್ಲೇಖಿಸಿದೆ ಎಂದು ಹೇಳಿದರು

ಚುನಾವಣೆ ಸಂದರ್ಭದಲ್ಲಿ ವ್ಯಕ್ತಿ ಆಧಾರಿತ ಚಲನಚಿತ್ರವು ಮತದಾನದ ಮೇಲೆ ಪರಿಣಾಮ ಭೀರಬಹುದು

ಚಲನಚಿತ್ರ ಬಿಡುಗಡೆಗೆ ಮುನ್ನಾದಿನವೇ ಆಯೋಗ ಈ ನಿರ್ಧಾರವನ್ನು ಪ್ರಕಟಿಸಿದೆ ಯಾವುದೇ ರಾಜಕೀಯ ಪಕ್ಷಗಳ ನಾಯಕರು ವ್ವಕ್ತಿಗಳುಮುಖಂಡರ ವ್ವಕ್ತಿ ಆಧಾರಿತ ಚಲನಚಿತ್ರಗಳನ್ನು ಪ್ರದರ್ಶಿಸುವುದರಿಂದ ಮತದಾರರ ಮೇಲೆ ಪರಿಣಾಮ ಬೀರಬಹುದು ಎಂದು ಚುನಾವಣಾ ಆಯೋಗ ಉಲ್ಲೇಖಿಸಿದೆ ವಿದ್ಯುನ್ನಾನ ಮಾಧ್ಯಮಗಳು ಇಂತಹ ಚಿತ್ರಗಳನ್ನು ಪ್ರದರ್ತಿಸಬಾರದು ಎಂದು ಆಯೋಗ ತಿಳಿಸಿದೆ ಮೋದಿ ಅವರ ಹೆಸರಿನ ಚಲನಚಿತ್ರ ಬಿಡುಗಡೆಗೆ ಕಾಂಗ್ರೆಸ್ ಸೇರಿದಂತೆ ಹಲವಾರು ರಾಜಕೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದವು

ನಮೋ ಟವಿಯಲ್ಲಿಯೂ ಸಹ ಮೋದಿ ಅವರ ಚಲನಚಿತ್ರವನ್ನು ಪ್ರದರ್ಶಿಸಬಾರದು ಎಂದು ಚುನಾವಣಾ ಆಯೋಗ ಸೂಚನೆ ನೀಡಿದೆ

ಇದನ್ನು ತಡೆಗಟ್ಲಲು ಕಾಂಗ್ರೆಸ್ ವಿಫಲವಾಗಿದೆ ಎಂದರು ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆ ಬಗ್ಗೆ ದಾಖಲು ಕೇಳುವ ಕಾಂಗ್ರೆಸ್ ಅವರ ಕ್ರಮವನ್ನು ಕಟುವಾಗಿ ತರಾಟೆಗೆ ತೆಗೆದುಕೊಂಡ ನರೇಂದ್ರ ಮೋದಿ ಯುವ ಪೀಳಗೆ ಮೊದಲನೇ ಬಾರಿಗೆ ಮತ ಚಲಾಯಿಸುವ ಯುವಕರು ದೇಶದ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಮತದಾನ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುತ್ಲದಿ ಮುಝಿಬಾಯ್ ಚೌಧರಿ ಬಿಜೆಪಿಗೆ ಸೇರ್ಪಡೆಯಾದರು

ಎಲ್ ಎಫ್ ಮುಖ್ನಸ್ವ ಯಾಸಿನ್ ಮಲಿಕ್ನನ್ನು ರಾಷ್ಟೀಯ ತನಿಖಾದಳ ವಶಕ್ಕೆ ತೆಗೆದುಕೊಂಡಿದೆ

ಕಳೆದ ಫೆಬ್ರುವರಿಯಲ್ಲಿ ಜಮ್ನು ಮತ್ತು ಕಾಶ್ನೀರದ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಬಂಧಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತಿಹಾರ್ ಜೈಲಿನಲ್ಲಿ ಇರಿಸಲಾಗಿದ್ದ ಯಾಸಿಕ್ ಮಲಿಕ್ನನ್ನು ಇದೀಗ ಜಮ್ಲುವಿನ ಕೋಟ್ಬಾಲ್ವಾಲ್ ಜ್ನೆಲಿಗೆ ಸ್ಥಳಾಂತರಿಸಲಾಗಿದೆ ಕೇಂದ್ರ ಸರ್ಕಾರ ಸಾಮಾನ್ಯ ಭವಿಷ್ಣ ನಿಧಿ ಬಡ್ಡಿದರವನ್ನು ಯಥಾಸ್ಥಿತಿ ಮುಂದುವರಿಸಿದೆ

ಜಮ್ಮು ಕಾಶ್ಮೀರದ ರಾಷ್ಟೀಯ ಹೆದ್ದಾರಿಯನ್ನು ಮುಚ್ಚಲಾಗಿದೆ ಎಂದು ಕೆಲವು ತಪ್ಪು ಮಾಹಿತಿ ಬಿತ್ತರವಾಗುತ್ತಿವೆ ಆದರೆ ಈ ಹೆದ್ದಾರಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಗೃಹ ಸಚಿವಾಲಯ ಸ್ಪಷ್ಟಪಡಿಸಿದೆ ಕೆಲವು ವ್ಯಕ್ತಿಗಳು ತಪ್ಪು ಸಂದೇಶ ರವಾನೆ ಮಾಡಿ ನಾಗರೀಕರಲ್ಲಿ ಗೊಂದಲ ಸ್ಕಷ್ಟಿ ಮಾಡುತ್ತಿದ್ದಾರೆ

ರಾಜ್ಯ ಸರ್ಕಾರ ಈಗಾಗಲೇ ಈ ಕುರಿತಂತೆ ಸ್ಪಷ್ಟನೆ ನೀಡಿದೆ ಎಂದರು ರಫೇಲ್ ಯುದ್ದ ವಿಮಾನ ಖರೀದಿ ಪ್ರಕರಣ ಸಂಬಂಧಿಸಿದಂತೆ ಕಾಂಗ್ರೆಸ್ ಅದ್ವಕ್ಷ ರಾಹುಲ್ಗಾಂಧಿ ಪ್ರಕ್ರಿಯೆ ನೀಡಿರುವುದು ನ್ಯಾಯಾಂಗ ನಿಂದನೆಯಾಗಲಿದೆ ಎಂದು ಬಿಜೆಪಿ ನಾಯಕಿ ರಕ್ಷಣಾ ಮಂತ್ರಿ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿಂದು ಪ್ರತಿಕ್ರಿಯೆಸಿದ್ದಾರೆ ನ್ನಾಯಾಲಯದ ತೀರ್ಮ ಸೋರಿಕೆಯಾಗಿರುವ ರಫೇಲ್ ಒಡಂಬಡಿಕೆ ಪತ್ರದ ಕೆಲವು ಅಂಶಗಳಾಗಿವೆ ಈ ಅಂಶಯ ಕುರಿತಂತೆ ಅರ್ಜಿದಾರರು ಪೂರ್ಣ ಒಪ್ಪಂದದ ಮಾಹಿತಿಯನ್ನು ನ್ಯಾಯಪೀಠಕ್ಕೆ ನೀಡಲಿದ್ದಾರೆ ಎಂದರು